ತಡೆಯುವಂತೆ ದೇಶದ ಎಲ್ಲ ಶಾಲೆಗಳಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಸೂಚನೆ

ಕರ್ನಾಟಕ ವಿಧಾನಸಭೆಯಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಂದ

ದೆಹಲಿಯಲ್ಲಿ ನಿನ್ನೆ ನಡೆದ ಅಂತರ ಸಚಿವಾಲಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪ್ರಧಾನಮಂತ್ರಿ ಕಾರ್ಯಾಲಯದ ಪ್ರಧಾನ ಕಾರ್ಯದರ್ಶಿ ಡಾ

ಮಿಶ್ರಾ ಜಿಲ್ಲಾ ಮಟ್ಟದಲ್ಲಿ ಕೊರೋನಾ ವೈರಸ್ ತಪಾಸಣೆ ಮತ್ತು ನಿಯಂತ್ರಣ ಕುರಿತ ವ್ಯವಸ್ಥಿತ ಕೇಂದ್ರಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದರು ಆರೋಗ್ಯ ಸಚಿವಾಲಯದ ಕಾರ್ಯದಲ್ಲಿ ಗೃಹ ರಕ್ಷಣಾ ರೈಲ್ವೆ ಮತ್ತು ಕಾರ್ಮಿಕ ಸಚಿವಾಲಯಗಳು ಸಹ ಎಲ್ಲ ಅಗತ್ಯ ಬೆಂಬಲ ನೀಡಲು ನಿರ್ಧರಿಸಲಾಗಿದೆ ದೇಶದ ಎಲ್ಲಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸಾರ್ವತ್ರಿಕ ತಪಾಸಣಾ ವ್ಯವಸ್ಥೆ ಅಳವದಿಸಲಾಗಿದೆ ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಏಕೀಕೃತ ತಪಾಸಣಾ ವ್ಯವಸ್ಥೆ ಖಾತ್ರಿಪಡಿಸಲು ಕೇಂದ್ರ ಗ್ವಹ ಸಚಿವಾಲಯ ರಾಜ್ಯ ಸರ್ಕಾರಗಳು ಮತ್ತು ಜಿಲ್ತಾಡಳಿತಗಳೊಂದಿಗೆ ಸಮನ್ನಯದಿಂದ ಕಾರ್ಯ ನಿರ್ವಹಿಸಲಿದೆ

ಯಾವುದೇ ವಿದ್ಯಾರ್ಥಿಯಲ್ಲಿ ಜ್ವರ ಕೆಮ್ಮು ಮತ್ತು ಉಸಿರಾಣ ತೊಂದರೆಯ ಲಕ್ಷಣಗಳು ಕಂಡುಬಂದಲ್ಲಿ ಶಿಕ್ಷಕರು ಕೂಡಲೇ ಪೋಷಕರಿಗೆ ಸೂಚಿಸಿ ಆರೋಗ್ಯ ತಪಾಸಣೆ ನಡೆಸುವುದನ್ನು ಖಾತ್ರಿಪಡಿಸುವಂತೆ ಸಲಹೆ ನೀಡಲಾಗಿದೆ

ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ಈ ಉಪಕರಣಗಳನ್ನು ಬಳಸುವ ಕುರಿತು ಹಲವು ಪೋಷಕರು ಮತ್ತು ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅನುಮತಿ ನೀಡಲು ನಿರ್ಧರಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ ರಾಜಧಾನಿ ದೆಹಲಿಯಲ್ಲಿ ಕೊರೋನಾ ವ್ವೆರಸ್ ಸೋಂಕು ತಡೆ ನಿಟ್ಟಿನಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಕಾರ್ಯಪಡೆ ರಚಿಸಿದ್ದಾರೆ

ನಾಗರಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಬೃಹತ್ ಒಟ್ತು ಗೂಡುವಿಕೆಯನ್ನು ರದ್ದುಪಡಿಸಲಾಗಿದೆ

ಜಾಗತಿಕ ಆರ್ಥಿಕತೆಯ ಮೇಲೆ ಕೊರೋನಾ ವೈರಸ್ ಸೋಂಕು ಗಂಭೀರ ಪರಿಣಾಮ ಬೀರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ವರದಿ ತಿಳಿಸಿದೆ

ಕೊರೋನಾ ಸೋಂಕು ಇದೀಗ ಪ್ರಾದೇಶಿಕ ವ್ಯಾಪ್ತಿಯನ್ನು ಮೀರಿದ್ದು ಜಾಗತಿಕ ಗಂಭೀರ ಸಮಸ್ಯೆಯಾಗಿದೆ ಎಂದು ಅವರು ವಿವರಿಸಿದ್ದಾರೆ

ವಿಶ್ವಾದ್ಯಂತ ಆತಂಕ ಸೃಷ್ಟಿಸಿರುವ ಕೊರೋನಾ ಸೋಂಕಿನ ಯಾವುದೇ ಪ್ರಕರಣ ಕರ್ನಾಟಕದಲ್ಲಿ ಪತ್ತೆಯಾಗಿಲ್ಲ ಸಾರ್ವಜನಿಕರು ಆತಂಕಪಡುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ವ್ಯಾಪಿಸದಂತೆ ತಡೆಗಟ್ನಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುಂಜಾಗ್ರತಾ ಕ್ರಮ ಕೈಗೊಂಡಿವೆ ಜನರು ವದಂತಿಗಳಿಗೆ ಕಿವಿಗೊಡಬಾರದು ಎಂದರು ಕೊರೋನಾ ವೈರಾಣು ಸೋಂಕಿನ ಹಿನ್ನೆಲೆಯಲ್ಲಿ ವೈಯಕ್ತಿಕ ರಕ್ಷಣೆಗಾಗಿ ಅನುಸರಿಸಬೇಕಾದ ಕ್ರಮಗಳ ಪಟ್ಟಿಯೊಂದನ್ನು ಆರೋಗ್ಯ ಸಚಿವಾಲಯ ಬಿಡುಗಡೆ ಮಾಡಿದೆ ವೈಯಕ್ತಿಕ ಸ್ವಚ್ಚತೆಯ ಪಾಲನೆ ಮತ್ತು ಆಗಾಗ ಸೋಪು ಮಿಶ್ರಿತ ನೀರಿನಲ್ಲಿ ಕ್ಟೆಗಳನ್ನು ತೊಳೆಯುವುದರಿಂದ ವೈರಾಣು ಸೋಂಕು ತಗುಲದಂತೆ ಎಚ್ಚರ ವಹಿಸಬಹುದು ಎಂದು ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ

ಎಸ್ ಯಡಿಯೂರಪ್ಸ ವಿಧಾನಸಭೆಯಲ್ಲಿಂದು ಮಂಡಿಸಲಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಕ್ವಡಿಕರಿಗೆ ಆದ್ಯತೆ ಕಳಸಾ ಬಂಡೂರಿ ಯೋಜನೆ ಅನುಷ್ಣಾನಕ್ಕಾಗಿ ಅನುದಾನ ಮೀಸಲಿದುವ ಬಗ್ಗೆ ಸುಳಿವು ನೀಡಿದರು ಬಜೆಟ್ ಚರ್ಚೆಯಲ್ಲಿ ರಾಜ್ಯದ ಹಿತದೃಷ್ಷಿಯಿಂದ ಕಾಂಗ್ರೆಸ್ ಪಾಲ್ಗೊಳ್ಳಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ

ವಿಚಾರಣೆ ನಂತರ ಈ ಮೊತ್ತ ಇನ್ತಷ್ಟು ಹೆಚ್ಚಾಗಲಿದ್ದು ಬಾಕಿದಾರ ಸಂಸ್ಥೆಗಳ ವಿರುದ್ದ ಇಲಾಖೆ ಕ್ರಮ ಜರುಗಿಸಲಿದೆ ಎಂದು ಸಿಬಿಡಿಟಿ ತಿಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಡಾ ಜಿಲ್ಲೆಯ ಸೊಪೋರ್ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ನಡೆದ ಭಯೋತ್ವಾದಕರ ದಾಳಿಯಲ್ಲಿ ಓರ್ವ ವಿಶೇಷ ಪೊಲೀಸ್ ಅಧಿಕಾರಿ ಹಾಗೂ ಓರ್ವ ನಾಗರಿಕ ಮ್ಖತಪಟ್ಟಿದ್ದಾರೆ ಸೊಪೋರ್ ನಗರದ ಹೊರವಲಯ ವಾರ್ಪೋರಾದಲ್ಲಿ ನಡೆಯುತ್ತಿದ್ದ ಪೊಲೀಸರ ಕಾರ್ಯಕ್ರಮದ ಮೇಲೆ ಭಯೋತ್ವಾದಕರು ನೇರ ಗುಂಡಿನ ದಾಳಿ ನಡೆಸಿದ್ದು ಜಮ್ಮು ಮತ್ತು ಕಾಶ್ಟ್ರೀರದ ವಿಶೇಷ ಪೊಲೀಸ್ ಅಧಿಕಾರಿ ಹಾಗೂ ಓರ್ವ ನಾಗರಿಕ ಮೃತಪಟ್ಟಿದ್ದಾರೆ ಎಂದು ಆಕಾಶವಾಣಿಗೆ ಪೊಲೀಸರು ಮಾಹಿತಿ ನೀಡಿದ್ದಾರೆ ಮತ್ತೋರ್ವ ಪೊಲೀಸ್ ಅಧಿಕಾರಿ ತೀವ್ರ ಗಾಯಗೊಂಡಿದ್ದು ಅವರನ್ನು ಅಸ್ಪತ್ರೆಗೆ ದಾಖಲಿಸಲಾಗಿದೆ ದಾಳಿಕೋರರ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ಸೊಪೋರ್ನ ಪೊಲೀಸ್ ಅಧೀಕ್ವಕರು ತಿಳಿಸಿದ್ದಾರೆ ಕುಖ್ಯಾತ ನಕ್ವಲ್ ಹಾಗೂ ಉತ್ತರ ವಿಭಾಗದ ನಕ್ವಲ್ ಪಡೆ ಮುಖ್ಯಸ್ಥ ದಿನಕರ್ ಗೊಟ್ನಾ ಎಂಬಾತನನ್ನು ಮಹಾರಾಷ್ಟ್ದ ಗಡ್ಚಿರೋಲಿ ಪೊಲೀಸರು ನಿನ್ನೆ ಬಂಧಿಸಿದ್ದಾರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಕುರ್ಖೇಡಾ ಮತ್ತು ಜಂಬುಖೇಡಾದಲ್ಲಿ ನಡೆದ ಸ್ಸೋಟಗಳ ಪ್ರಮುಖ ಸಂಚುಕೋರ ಈತನಾಗಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ

ಜಗತ್ತಿನ ಬೃಹತ್ ಪುಸ್ತಕ ಮೇಳಗಳಲ್ಲಿ ಒಂದಾದ ಲಂಡನ್ ಪುಸ್ತಕ ಮೇಳವನ್ನು ರದ್ದುಪಡಿಸಲಾಗಿದೆ

ಆದರೆ ಹವಾಮಾನ ಇಲಾಖೆ ಇಂದು ಮಧ್ಯಾಹ್ವ ಮಳೆ ಮುನ್ನೂಚನೆ ನೀಡಿದ್ದು ಪಂದ್ಯಗಳಿಗೆ ಅಡ್ಡಿಯಾಗುವ ಆತಂಕ ಎದುರಾಗಿದೆ